ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ವೇತನ ಪಾವತಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಫೋಷಣೆ

ಸುಧಾಕರ್

ರಾಜ್ಜದಲ್ಲಿ ಮುಂದುವರೆದ ಮಳೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಫೋಷಣೆ

ವಿಧಾನ ಪರಿಷತ್ತಿನಲ್ಲಿಂದು ಆಡಳಿತ ಪಕ್ಷದ ಆಯನೂರು ಮಂಜುನಾಥ್ ಈ ಬಗ್ಗೆ ಮಾಡಿದ ಶ್ರಸ್ತಾಪಕ್ಕೆ ಸ್ವಯಂ ಹೇಳಿಕೆ ನೀಡಿದ ಮುಖ್ಯಮಂತ್ರಿಯವರು ಕೋವಿಡ್ ಕಾರಣದಿಂದಾಗಿ ಮಾರ್ಚ್ ತಿಂಗಳ ನಂತರ ಈ ಉಪನ್ಯಾಸಕರಿಗೆ ವೇತನ ಪಾವತಿಯಾಗಿಲ್ಲ ಈಗ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟು ಕೋವಿಡ್ ಅವಧಿಯನ್ನು ಆನ್ ಡ್ಕೂಟಿ ಎಂದು ಪರಗಣಿಸುವಂತೆ ತಿಳಿಸಿದೆ ಆದ್ದರಿಂದ ಕೂಡಲೇ ಅತಿಥಿ ಉಪನ್ಯಾಸಕರಿಗೆ ವೇತನ ಬಿಡುಗಡೆ ಮಾಡುತ್ತೇವೆ

ಇದಕ್ಕೂ ಮೊದಲ ಶೂನ್ಯ ವೇಳೆಯಲ್ಲಿ ಆಯನೂರು ಮಂಜುನಾಥ್ ವಿಷಯ ಪ್ರಸ್ತಾಪಿಸಿ ತಮಗೆ ಸಮಂಜಸ ಉತ್ತರ ುಗಲಿಲ್ಲವೆಂದು ಸಭಾಪತಿ ಪೀಠದ ಮುಂದೆ ಧರಣಿ ನಡೆಸಿದರು ಇದಕ್ಕೆ ಬೆಂಬಲ ವ್ಯಕ್ತ ಪಡಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಕೆಲವು ಸದಸ್ಟರು ಧರಣೆಯಲ್ಲಿ ಪಾಲ್ಗೊಂಡಿದ್ದರು

ಬೇರೆ ದೇಶ ರಾಜ್ಯಗಳಿಗೆ ಹೊಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ ಪ್ರತಿನಿತ್ಯ ಹೆಚ್ಚು ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ ಎಂದು ಸಚಿವರು ಸದನಕ್ಕೆ ತಿಳಿಸಿದರು ಕೋವಿಡ್ ತುರ್ತು ಪರಿ್ಕಿತಿ ಅವಧಿಯಲ್ಲಿ ಮಾರಾಟವಿಲ್ಲದೆ ನಷ್ಟಕ್ಕೆ ಒಳಗಾದ ಹೂವು ತರಕಾರಿ ಮತ್ತು ಹಣ್ಣು ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ ನೆರವು ಮತ್ತು ನಗದು ಪರಿಹಾರ ನೀಡಿದೆ

ಈ ಸಂಬಂಧ ಕೇಂದ್ರ ಸರ್ಕಾರದಿಂದ ಯಾವುದೇ ನೆರವು ಬಂದಿಲ್ಲ ಎಂದರು ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಬೆಳೆಗಾರರಿಗೆ ಈ ರೀತಿ ನೆರವಾದ ಮೊದಲ ರಾಜ್ಯ ಕರ್ನಾಟಕ ಮಾತ್ರ ಲಾಕೆಡೌನ್ ಫೋಷಣೆಯಾದ ಒಂದು ವಾರದಲ್ಲೇ ಬೆಳೆಗಾರರಿಂದ ಹಾಪ್ಕಾಮ್ಸ್ ಮೂಲಕ ಫಸಲು ಸಂಗ್ರಹಿಸಿ ಗ್ರಾಹಕರಿಗೆ ಒದಗಿಸಲಾಗಿದೆ ಮಹಾರಾಪ್ವ ಸೇರಿ ಬೇರೆ ರಾಜ್ಯಗಳಿಗೂ ರಫ್ತು ಮಾಡಲಾಗಿದೆ ಎಂದು ವಿವರಿಸಿದರು

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಮತ್ತು ನಾಳಿ ಭಾರಿ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ

ಗಂಗಾವಳಿ ನದಿ ಮೈದುಂಬಿ ಹರಿಯುತ್ತಿದೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ ಗಂಗಾವಳಿ ನದಿ ಅಂಚಿನ ಗ್ರಾಮಗಳ ಜನತೆಯನ್ನು ಈಗಾಗಲೇ ಸುರಕ್ಷಿತ ಪ್ರದೇಶಗಳಿಗೆ ಸ್ವಳಾಂತರಿಸಲಾಗಿದೆ ಅಘನಾಶಿನಿ ನದಿ ಮೈದುಂಬಿ ಹರಿಯುತ್ತಿದ್ದು ಪ್ರವಾಹ ಪರಿಸ್ತಿತಿ ತಲೆದೋರಿದೆ

ನಾಗರಾಜ್ ಮನವಿ ಮಾಡಿದ್ದಾರೆ ಚಿಕ್ಕಮಗಳೂರು ಜಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ವೇಗವಾಗಿ ಗಾಳಿ ಬಿಸುತ್ತಿದೆ

ಶೃಂಗೇರಿ ಕಳಸಾ ಬಾಳೇಹೊನ್ನೂರುಗಳಲ್ಲಿ ಮಳೆಯಿಂದ ಹೊಲ ಗದ್ದೆಗಳಿಗೆ ಭಾರೀ ಪ್ರಮಾಣದ ನೀರು ಸುಗ್ಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ ಎರಡು ದಿನಗಳ ಬಳಿಕ ಜಿಲ್ಲೆಯಲ್ಲಿ ಬಿಸಿಲು ಕಾಣಿಸಿ ಕೊಂಡಿದೆ

ಭದ್ರಾ ಜಲಾನಯನ ಪ್ರದೇಶದಲ್ಲಿ ಸತತವಾಗಿ ಮಳೆಯಾಗುತ್ತಿದ್ದು ಜಲಾಶಯದ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ

ಭದ್ರಾ ನದಿಯ ಎಡ ಮತ್ತು ಬಲ ದಂಡೆ ತಗ್ಗು ಪ್ರದೇಶದಲ್ಲಿ ವಾಸಮಾಡುವ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ

ಜಿಲ್ಲಾಧಿಕಾರಿಗಳ ಕಜೇರಿಯಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಭೆಯ ಅಧ್ವಕ್ಷತೆವಹಿಸಿ ಅವರು ಮಾತನಾಡಿದರು

ನಗರ ಪ್ರದೇತದಲ್ಲಿ ಬಾಕಿ ಉಳಿದಿರುವ ಬ್ಲಾಕ್ ಸ್ವಾಟ್ ಕಾಮಗಾರಿಯನ್ನು ಶೀಘದಲ್ಲೇ ಮುಗಿಸಬೇಕು ಜಿಲ್ಲೆಯ ಯಾವುದೇ ಭಾಗದಲ್ಲಿ ಅಪಘಾತಗಳಗೆ ಎಡೆಮಾಡಿಕೊಡದಂತೆ ಸೂಕ್ಷ್ಮವಾಗಿ ವಲಯಗಳನ್ನು ಗುರುತಿಸಿ ಅಧಿಕಾರಿಗಳು ಶೀಘ್ರ ಕಾಮಗಾರಿ ಪೂರೈಸಬೇಕು ಎಂದರು

ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಸಹಕಾರಿಯಾಗಲಿದೆ ಎಂದರು

ಸೋಮಶೇಖರ್ ಮಾತನಾಡಿ ಹೊಸ ಕಾಯ್ದೆಯಿಂದ ರೈತರಿಗೆ ಮುಕ್ತ ವಾತಾವರಣ ದೊರಕಲಿದೆ ನನ್ನ ಬೆಳೆ ನನ್ನ ಹಕ್ಕು ಎಂಬ ಸ್ವಾತಂತ್ರ ದೊರಕಿದೆ ಇದು ರೈತರ ಅಭಿವೃದ್ಧಿಗೆ ವರದಾನವಾಗಿದೆ ಎಂದು ಹೇಳದರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ರೈತರಲ್ಲಿ ಸ್ವರ್ಧಾ ಮನೋಭಾವ ಹುಟ್ಟ ಉತ್ತಮ ಪಸಲು ಬೆಳೆಯಲು ಅವಕಾಶ ದೊರಕಲಿದೆ ಕೃಷಿ ಪದವೀದರರು ಕೃಷಿಯ ಕಡೆಗೆ ಗಮನ ಕೊಡಲು ಹೊಸ ಕಾಯ್ದೆ ಅವಕಾಶ ಮಾಡಿಕೊಡಲಿದೆ ಎಂದರು

ಯುವಕರನ್ನು ಸೃಜನ ಶೀಲ ಮತ್ತು ಕೌಶಲ್ಯಗೊಳಿಸಲು ಕೇಂದ್ರ ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದೆ ಸಿಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಕೇಂದ್ರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಾಗಿವೆ

ವಿಧಾನಸಭೆ ಇಂದು ಸಮಾವೇಶಗೊಂಡ ಕೂಡಲೇ ಸಭಾಧ್ಯಕ್ಷರು ಸದನ ಸಲಹಾ ಸಮಿತಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನವನ್ನು ಪ್ರಕಟಿಸಿದರು

ಎಲ್ಲಾ ಸದಸ್ಟರು ಇದಕ್ಕೆ ಸಹಕಾರ ನೀಡಬೇಕೆಂದು ಸಭಾಧ್ಯಕ್ಷರು ಮನವಿ ಮಾಡಿದರು

ಟಿ

ಪ್ರಕ್ನೋತ್ತರ ಕಲಾಪದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರ ಪರವಾಗಿ ಉತ್ತರ ನೀಡಿದ ಸಚಿವರು ಅರ್ಹ ಮತ್ತು ಬಡವರಿಗೆ ಸಕಾಲದಲ್ಲಿ ಮತ್ನು ಅವರು ವಾಸ ಮಾಡುತ್ತಿರುವ ಹತ್ತಿರದ ಪ್ರದೇಶಗಳಲ್ಲೇ ಪಡಿತರ ಧಾನ್ಯಗಳು ಒಗಬೇಕು ಎಂಬ ಸದುದ್ದೇಶದಿಂದ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದರು ಈಗ ಕೇಂದ್ರ ಸರ್ಕಾರ ಪಡಿತರ ಚೀಟದಾರರು ಯಾವುದೇ ಪ್ರದೇಶ ರಾಜ್ಯ ಜಿಲ್ಲೆಯಲ್ಲಿ ಪಡಿತರ ಪಡೆಯಬಹುದು ಎಂದು ಆದೇಶ ಮಾಡಿರುವುದು ಪಡಿತರ ಚೀಟ ದಾರರಿಗೆ ಅನುಕೂಲವಾಗಲಿದೆ ಎಂದ ಸಚಿವರು ಹೇಳಿದರು

ರಾಜ್ಞದಲ್ಲಿ ಬಂಡವಾಳ ಹೂಡಿಕೆಗೆ ಉತ್ತಮ ವಾತಾವರಣವಿದ್ದು ಹೂಡಿಕೆದಾರರಿಗೆ ಎಲ್ಲಾ ಅನುಕೂಲ ಕಲ್ಪಿಸಿಕೊಡಲಾಗಿದೆ

ಥರ್ಮಾಮೀಟರ್ ಸ್ಥಾನಿಟೈಸರ್ಗಳನ್ನು ಒಂದಕ್ಕೆ ನಾಲ್ಕು ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಖರೀದಿ ಮಾಡಲಾಗಿದೆ ಎಂದು ಆರೋಪಿಸಿದರು ಇದರಲ್ಲಿ ಅವ್ಯವಹಾರದ ಅರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಬಂದಿದೆ ತಪ್ಪಿತಸ್ಥರು ಯಾರೆಂಬುದು ಬಹಿರಂಗವಾಗಬೇಕು ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಎಂದರು ಕೊರೋನಾ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫಿಟ್ನೆಸ್ ಪ್ರಭಾವಿಗಳೊಂದಿಗೆ ಮತ್ತು ನಾಗರಿಕರೊಂದಿಗೆ ಆನ್ಲೈನ್ ಸಂವಾದ ನಡೆಸಿ ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಲಿದ್ದಾರೆ ಈ ಸಂವಾದ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರಿಕೆಟಗ ವಿರಾಟ್ ಕೊಟ್ಲಿ ಹಾಗೂ ಮಿಲಿಂದ ಸೋಮನ್ ರುಜುತಾ ದಿವೇಕರ್ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ದೇಶದ ಜನತೆ ಸರಳ ಮತ್ತು ಸಹಜ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದು ಫಿಟ್ ಇಂಡಿಯಾ ಚಳುವಳಿಯ ಮೂಲ ಉದ್ದೇಶವಾಗಿದೆ

ವಿಶ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಆನೆಗಳ ತಾಲೀಮು ಅರಣ್ಯದಲ್ಲೇ ನಿರಾತಂಕವಾಗಿ ನಡೆಯುತ್ತಿದೆ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಈ ತ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ

ಬಳ್ಳಾರಿ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್

ಈ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಆಂಧಪ್ರದೇಶ ಮಹಾರಾಷ್ಟ ಉತ್ತರಪ್ರದೇಶ ತಮಿಳುನಾಡು ದೆಹಲಿ ಮತ್ತು ಪಂಜಾಬ್ ಸೇರಿವೆ

ಮುನ್ಲೂಚನೆಯಂತೆ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದೆ